ಇದಲ್ಲದೆ ರಸ್ತೆ ಸುರಕ್ಷತಾ ಪಾರ್ಕ್ ಹಾಗೂ ಸಾರಿಗೆ ವಸ್ತು ಸಂಗ್ರಹಾಲಯಕ್ಕೂ ಪ್ರಧಾನಿಯವರು ಚಾಲನೆ ನೀಡಲಿದ್ದಾರೆ

ಈ ಯೋಜನೆಯು ಸ್ವಳೀಯರಿಗೆ ಅನುಕೂಲವಾಗುವುದರೊಂದಿಗೆ ಮುಖ್ಯ ನಗರಗಳ ಸಂಪರ್ಕಗಳ ಅಂತರವನ್ನು ತಗ್ಗಿಸಲಿದೆ ಹಾಗೂ ವೇಗ ಮತ್ತು ಸರಕ್ಷಿತ ಪ್ರಯಾಣಕ್ಕೆ ನೆರವಾಗಲಿದೆ

ಭಯೋತ್ವಾದನೆ ವಿರುದ್ದ ಹೋರಾಡುತ್ತಿರುವ ಭಾರತದ ಜನತೆಯೊಂದಿಗೆ ರಷ್ಯಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ಅವರು ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ ಗಡಿಯಲ್ಲಿ ಭಯೋತ್ವಾದಕರ ದಾಳಿಯನ್ನು ತಡೆಗಟ್ಟಲು ಭಾರತ ಕೈಗೊಂಡಿರುವ ಕ್ರಮದ ಕುರಿತು ಬೆಂಬಲ ವ್ಯಕ್ತಪಡಿಸಿರುವ ರಷ್ಡಾ ಅಧ್ಯಕ್ಷ ವ್ಲಾಡಿಮಿರ್ ಪುಟನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಇದೇ ಮಧ್ಯೆ ಭಯೋತ್ವಾದನೆಯನ್ನು ತಡೆಗಟ್ಟಲು ಪರಸ್ವರ ಸಹಕಾರದಿಂದ ಹೋರಾಡಲು ಉಭಯ ರಾಷ್ಟಗಳ ನಾಯಕರ ಸಮ್ಮತಿಸಿದ್ದಾರೆ ಜತೆಗೆ ಭಯೋತ್ಪಾದನೆ ವಿರುದ್ಧದ ಕ್ರಮ ಇನ್ನಷ್ಟು ಬಲಗೊಳ್ಳಲು ವಿಶೇಷ ಕಾರ್ಯತಂತ್ರ ಪಾಲುದಾರಿಗೂ ಉಭಯನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ

ಸಂಪುಟ ಸಭೆ ಬಳಿಕ ನಿನ್ನೆ ಮಾಹಿತಿ ನೀಡಿದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ

ಒಮ್ಮೆಸುತ್ತೋಲೆ ಹೊರಡಿಸಿದ ನಂತರ ಪರಿಶಿಪ್ಟ ಪಂಗಡ ಮತ್ತು ಪರಿಶಿಪ್ಟ ಜಾತಿಗಳು ಸೇವೆಯಲ್ಲಿ ಬಡ್ತಿ ಪಡೆಯಲು ಇದು ಅನುಕೂಲ ಕಲ್ಪಿಸಲಿದೆ

ತಿದ್ದುಪಡಿಯ ನಂತರ ಆಧಾರ್ ಸಂಖ್ಲೆಯನ್ನು ದಾಖಲೆಗಳಲ್ಲಿ ನಮೂದಿಸಲೇಬೇಕು ಎಂದು ವ್ಲಕ್ತಿಯನ್ನು ಒತ್ತಾಯಿಸುವಂತಿಲ್ಲ ಇಂಡಿಯಾ ಪಾಕಿಸ್ತಾನ ಸಂಜೋತಾ ರೈಲು ಸಂಚಾರವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲು ರೈಲ್ವೆ ಸಚಿವಾಲಯ ತಡೆ ತೀರ್ಮಾನಿಸಿದೆ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಅಡಚಣೆ ಸಂಭವಿಸಿರುವ ಹಿನ್ನಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು

ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಜಮಾತ್ ಸಂಘಟನೆಯ ಹಲವು ಮುಖಂಡರನ್ನು ಕೆಲವು ದಿನಗಳ ಹಿಂದೆ ಬಂಧಿಸಿದ ಬೆನ್ನಲ್ಲೇ ಇದೀಗ ಸಂಘಟನೆ ಮೇಲೆಯೂ ನಿಷೇಧ ಹೇರಲಾಗಿದೆ

ನಿಷೇಧಿತ ಭಾರತ ಸ್ಟೂಡಂಟ್ ಇಸ್ಲಾಮಿಕ್ ಚಳವಳಿ ಸಿಮಿ ಸಂಘಟನೆಯ ಐವರು ಕಾರ್ಯಕರ್ತರಿಗೆ ಮಧ್ಯಪ್ರದೇಶದ ಭೋಪಾಲ್ನ ವಿಶೇಷ ನ್ವಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ವಿಶೇಷ ನ್ವಾಯಾಲಯದ ರಾಷ್ಟೀಯ ತನಿಖಾ ಏಜೆನ್ಸಿಯ ನ್ಯಾಯಧೀಶ ಗಿರೀಶ್ ದಿಕ್ಷಿತ್ ನಿನ್ನೆ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದ್ದಾರೆ

ನವದೆಹಲಿಯಲ್ಲಿರುವ ಏಮ್ಸ್ ಸಂಸ್ಥೆಯನ್ನು ವಿಶ್ವ ದರ್ಜೆಯ ವ್ಯೆದ್ಗಕೀಯ ವಿಶ್ವಸಂಸ್ಥೆಯಾಗಿ ಪರಿವರ್ತಿಸಲು ರೂಪಿಸಲಾಗಿರುವ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿದೆ ಸಚಿವ ಸಂಪುಟದ ಬಳಿಕ ಮಾಹಿತಿ ನೀಡಿದ ವಿತ್ತ ಸಚಿವ ಅರುಣ್ ಜೇಟ್ಲ ಯೋಜನೆ ಅಡಿಯಲ್ಲಿ ಏಮ್ಸ್ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ದಿಪಡಿಸಲಾಗುತ್ತದೆ ಅಂದರೆ ರೋಗಿಗಳ ಸೇವೆ ಬೋಧನೆ ಸಂಕೋಧನೆ ದಾಖಲಾತಿ ಮತ್ತು ಇತರ ಸೇವೆಗಳಗಳನ್ನು ಮೇಲ್ದೇರ್ಜೆಗೇರಿಸಲಾಗುತ್ತದೆ

ಉತ್ತರ ಪ್ರದೇಶದ ಫಾಜಿಯಾಬಾದ್ ನಲ್ಲಿಂದು ರಾಷ್ಷೀಯ ಯುನಾನಿ ಚಿಕಿಸ್ತಾ ಸಂಸ್ಟೆಗೆ ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯೆಸ್ನೊ ನಾಯಕ್ ಶಂಕು ಸ್ನಾಪನೆ ನೆರವೇರಿಸಲಿದ್ದಾರೆ

ಬೆಂಗಳೂರಿನಲ್ಲಿರುವ ರಾಷ್ಟೀಯ ಆಯುಷ್ ವೈದ್ಯಕೀಯ ಸಂಸ್ಥೆಯ ವಿಸ್ತರಣಾ ಭಾಗವಾಗಿ ಇದನ್ನು ನಿರ್ಮಿಸಲಾಗುತ್ತಿದೆ

ಆರೋಗ್ಯ ಸೇವೆ ಒದಗಿಸುವ ಜತೆಗೆ ಸ್ನಾತಕೋತ್ತರ ಮತ್ತು ಪಿಎಚ್ ಡಿ ಮಟ್ಟದ ಗುಣಮಟ್ಟದ ಸಂಶೋಧನೆ ಮತ್ತು ಶಿಕ್ಷಣದ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಕೇಂದ್ರ ಸಚಿವ ಸಂಪುಟವು ಆಗ್ರಾ ಮತ್ತು ಕಾನ್ವುರ ಮೆಟ್ರೋ ರೈಲು ಯೋಜನೆಗೆ ಹಸಿರು ನಿಶಾನೆ ತೋರಿದೆ

ಈ ಯೋಜನೆಯನ್ನು ಐದು ವರ್ಷಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹಾಕಿಕೊಳ್ಳಲಾಗಿದೆ

ಅಬುಧಾಬಿಯಲ್ಲಿ ಇಂದು ನಡೆಯಲಿರುವ ಇಸ್ಲಾಮಿಕ್ ಸಂಘಟನೆಯ ಸಹಕಾರ ಸಭೆಯಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಭಾಷಣ ಮಾಡಲಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಒಐಸಿ ವಿದೇಶಾಂಗ ಸಚಿವರ ಸಭೆಯ ವೇಳೆಯೇ ಸುಷ್ಮಾ ಸ್ವರಾಜ್ ದ್ವಿಪಕ್ಷೀಯ ಮಾತುಕತೆಯನ್ನು ಸಹ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಒಐಸಿ ಸಭೆಗೆ ವಿಶೇಷ ಅತಿಥಿಯಾಗಿ ಇದೇ ಮೊದಲ ಭಾರಿ ಭಾರತವನ್ನು ಆಹ್ವಾನಿಸಲಾಗಿದೆ

ಇದಕ್ಕೆ ಭಾರತ ಸಮ್ಮತಿಸಿತ್ತು ಎಂದು ವಿದೇತಾಂಗ ಮ್ಯವಹಾರಗಳ ಸಚಿವಾಲಯ ಹೇಳಿದೆ ಕಳೆದ ಎರಡರಿಂದ ಮೂರು ತ್ರೈಮಾಸಿಕಗಳಲ್ಲಿ ಸಾರ್ವಜನಿಕ ವಲಯದ ಬ್ಹಾಂಕ್ಗಳ ವಸೂಲಾಗದ ಸಾಲಗಳ ಪರಿಸ್ಥಿತಿ ಸುಧಾರಣೆಯಾಗಿದೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ